ಗಡಿಯಲ್ಲಿ ಪತರಾದ ಸೇನಾ ಸಿಬ್ಲಂದಿ ಮತ್ತು ಗಡಿ ಕಾರ್ಯತಂಡದ ಭಯೋತ್ತಾದಕರ ಶವಗಳನ್ನು ಪಡೆಯುವಂತೆ ಭಾರತೀಯ ಸೇನೆ ನೀಡಿದ್ದ ಕರೆಗೆ ಪಾಕಿಸ್ತಾನದಿಂದ ಯಾವುದೇ ಪ್ರಕ್ರಿಯೆ ಇಲ್ಲ

ನವದೆಪಲಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಸಂಸದರ ಎರಡು ದಿನಗಳ ಅಭ್ಯಾಸ ವರ್ಗ ಕಾರ್ಯಾಗಾರದ ಸಮಾರೋಪದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಉತ್ತರ ಪ್ರದೇಶ ಸರ್ಕಾರದಿಂದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ವಜಾ

ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಸಾಕ್ವಿಕ್ ಸಾಯಿ ರಾಜ್ ರಂಕಿರಡ್ಡಿ ಮತ್ತು ಚಿರಾಗ್ಶೆಟ್ಟಿ ಜೋಡಿಗೆ ಮರುಷರ ಡಬಲ್ಸ್ ಪ್ರಶಸ್ತಿ ಗರಿ

ಗಡಿಯಲ್ಲಿ ಹತರಾದ ಸೇನಾ ಸಿಬ್ಲಂದಿ ಮತ್ತು ಗಡಿ ಕಾರ್ಯತಂಡದ ಭಯೋತ್ಪಾದಕರ ಶವಗಳನ್ನು ಪಡೆಯುವಂತೆ ಭಾರತೀಯ ಸೇನೆ ನೀಡಿದ್ದ ಕರೆಗೆ ಪಾಕಿಸ್ತಾನ ಸೇನೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕಳೆದ ಸಂಜೆಯಿಂದ ಉತ್ತರ ಕಾಶ್ಮೀರದ ಕುಪ್ನಾರ ಜಿಲ್ಲೆಯ ಕೆರನ್ ಸೆಕ್ಷರ್ನ ಗಡಿ ನಿಯಂತ್ರಣಾ ರೇಖೆಯಲ್ಲಿ ಶವಗಳು ಬಿದ್ಲಿವೆ ಕಳೆದ ಸಂಜೆ ಪತರಾದವರ ಅಂತ್ಯಕ್ರಿಯೆಗೆ ಶವಗಳನ್ನು ಪಡೆಯುವಂತೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಿಳಿಸಿದ್ಲು ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲವೆಂದು ಶ್ರೀನಗರ ಮೂಲದ ರಕ್ಷಣಾ ವಕ್ತಾರ ಕರ್ನಲ್ ರಾಜೇಶ್ ಕಲಿಯ ತಿಳಿಸಿದ್ದಾರೆ ನಿನ್ನೆ ಸಂಜೆ ಕೆರೆನ್ ಸೆಕ್ಷರ್ನ ಗಡಿ ನಿಯಂತ್ರಣಾ ರೇಖೆಯಲ್ಲಿ ಪಾಕಿಸ್ತಾನ ಗಡಿ ಕಾರ್ಯತಂಡ ಸೇನಾ ಶಿಬಿರದ ಮೇಲೆ ನಡೆಸಿದ ದಾಳಿಯನ್ನು ಸೇನೆ ವಿಫಲಗೊಳಿಸಿತ್ತು ಈ ಘಟನೆಯಲ್ಲಿ ಕನಿಷ್ಣ ಐವರಿಂದ ಏಳು ಪಾಕ್ ಸೈನಿಕರು ಮತ್ತು ಭಯೊತ್ತಾದಕ ನುಸುಳುಕೋರರು ಪತರಾಗಿದ್ದರು

ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಸಂಸದರ ಎರಡು ದಿನಗಳ ಅಭ್ಯಾಸ ವರ್ಗ ಕಾರ್ಯಾಗಾರದ ಸಮಾರೋಪದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು ನಿನ್ನೆ ಆರಂಭವಾದ ಅಭ್ಯಾಸ್ ವರ್ಗ್ ಕಾರ್ಯಾಗಾರವನ್ನು ಅವರು ಉದ್ಘಾಟಿಸಿದ್ದರು ಸಂಸತ್ತಿನ ಅಧಿವೇಶನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಿಸ್ತಿನ ನಡವಳಿಕೆ ಕುರಿತು ಸಂಸದರಿಗೆ ತಿಳಿಸಿಕೊಡಲು ಈ ಕಾರ್ಯಾಗಾರ ಆಯೋಜಿಸಲಾಗಿದೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗೃಪ ಸಚಿವ ಅಮಿತ್ ಶಾ ಮತ್ತು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಸಪ ಈ ಅಭ್ಯಾಸ ಕಾರ್ಯಾಗಾರದಲ್ಲಿ ಕೆಲವು ಮಾಹಿತಿ ನೀಡಿದರು

ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಲಕ್ನೋದಲ್ಲಿಂದು ಈ ವಿಷಯ ತಿಳಿಸಿ ಸೋನ್ಭದ್ರಾ ಜಿಲ್ಲಾಧಿಕಾರಿ ಅಂಕಿತ್ಕುಮಾರ್ ಮತ್ತು ಮೊಲೀಸ್ ವರಿಷ್ಠಾಧಿಕಾರಿ ಸಲ್ಲಾನ್ ತಾಜ್ ಪಾಟೀಲ್ ವಜಾಗೊಂಡವರಾಗಿದ್ದಾರೆಂದು ಹೇಳಿದ್ದಾರೆ ಭೂ ವಿವಾದಕ್ಕೆ ಸಂಬಂಧಿಸಿ ಬುಡಕಟ್ಟು ಜನರ ಮೇಲೆ ಗ್ರಾಮವೊಂದರ ಪ್ರಧಾನ್ ಮತ್ತು ಆತನ ಬೆಂಬಲಿಗರು ಗುಂಡಿನ ದಾಳಿ ನಡೆಸಿದ್ದರು

ಉನ್ನಾವೋ ಅತ್ಯಾಚಾರ ಸಂತ್ರನ್ನೆ ಅವಘಾತ ಪ್ರಕರಣಕ್ಕೆ ಸಂಬಂಧಿಸಿ ಉತ್ತರ ಪ್ರದೇಶದಲ್ಲಿ ಸಿಬಿಐ ಶೋಧಗಳನ್ನು ಮುಂದುವರೆಸಿದೆ

ಪಾಟ್ನಾ ವಿಶ್ವವಿದ್ಯಾನಿಲಯದ ಕೇಂದ್ರ ಗ್ರಂಥಾಲಯದ ಶತಮಾನೋಶ್ಲವ ಕಾರ್ಯಕ್ರಮಗಳಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು ಇಂದು ಚಾಲನೆ ನೀಡಿದರು ಗ್ರಂಥಾಲಯದಲ್ಲಿನ ಅಪರೂಪದ ಹಸ್ತಪ್ರತಿಗಳನ್ನು ಉಪರಾಷ್ಟಪತಿಯವರು ವೀಕ್ಷಿಸಿದರು ನಂತರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ವೆಂಕಯ್ಕ ನಾಯ್ಡು ಶ್ರೀಮಂತ ಗ್ರಂಥಾಲಯ ಜ್ಞಾನದ ದೇಗುಲ ಪಾಟ್ನಾ ವಿಶ್ವವಿದ್ದಾಲಯ ಸಮಾಜದ ಅಭಿವ್ಯದ್ದಿಗೆ ಮಪತ್ವದ ಪಾತ್ರವನ್ನು ನಿರ್ವಹಿಸಿದೆ ವಿಶ್ವವಿದ್ಯಾಲಯದ ಅಪರೂಪದ ಪಸ್ತಪ್ರತಿಗಳು ಭವಿಷ್ಣದ ಪೀಳಿಗೆಗಳಿಗೆ ಉಪಯೋಗವಾಗಲಿವೆ ಎಂದರು ವಿಜ್ಞಾನ ಮತ್ತು ಶಿಕ್ಷಣ ವಲಯದಲ್ಲಿ ಭಾರತದ ವೈಭವವನ್ನು ಮನರ್ ಸ್ವಾಪಿಸುವಂತೆ ವಿದ್ವಾರ್ಥಿಗಳು ಹಾಗೂ ಸಂಶೋಧಕರಿಗೆ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ರಮೇಶ್ ಮೊಬ್ರಿಯಾಲ್ ನಿಶಾಂಕ್ ಕರೆ ನೀಡಿದ್ದಾರೆ ದೆಹಲಿಯ ಐಐಟಿಯಲ್ಲಿಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಆಧುನಿಕ ಆವಿಷ್ಠಾರ ಬಿಂಬಿಸುವ ತಂತ್ರಜ್ಞಾನ ಮೇಳವನ್ನು ಉದ್ವಾಟಿಸಿ ಮಾತನಾಡಿದ ಅವರು ಸಾಮಾನ್ಯ ಜನರು ಮತ್ತು ಉದ್ಯಮದ ಅಗತ್ಯತೆಗೆ ಅನುಕೂಲವಾಗುವಂತೆ ಸಂಶೋಧನೆಯಾಗಬೇಕು ಸರ್ಕಾರ ಸಂಶೋಧನಾ ಸಮುದಾಯಕ್ಕೆ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದರು

ನೆಲದಿಂದ ಆಕಾಶಕ್ಷೆ ಚಿಮ್ನುವ ಕ್ಕೂ ಆರ್ ಸ್ವಾಮ್ ಕ್ಷಿಪಣಿಯನ್ನು ಭಾರತ ಇಂದು ಯಶಸ್ವಿಯಾಗಿ ಪ್ರಯೋಗಿಸಿದೆ

ಇದೇ ವಲಯದಲ್ಲಿ ಈ ವರ್ಷದ ಆರಂಭದಲ್ಲಿ ಪರೀಕ್ಷೆ ನಡೆದಿತ್ತು ಕ್ಷಿಪಣಿಯನ್ನು ಅಭಿವ್ಯದ್ವಿಪಡಿಸಿ ಇಂದು ಪರೀಕ್ಷೆ ನಡೆಸಲಾಯಿತು

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಓ ಮತ್ತು ಭಾರತ್ ಎಲೆಕ್ಟಾನಿಕ್ಸ್ ಜಂಟಿಯಾಗಿ ಈ ಕ್ಷಿಪಣಿಯನ್ನು ಅಭಿವ್ಬದ್ದಿಪಡಿಸಿದೆ

ಭೂಮಿಯನ್ನು ವಿವಿಧ ಕೋನಗಳಿಂದ ಕ್ಕಾಮರಾ ಚಿತ್ರ ತೆಗೆದಿದೆ ನೌಕೆಯಲ್ಲಿನ ವಿಕ್ರಂ ಲ್ಯಾಂಡರ್ನಲ್ಲಿ ಅಳವಡಿಸಿರುವ ಕ್ಯಾಮರಾ ಭೂಮಿಯ ಸ್ಪಷ್ಟ ಚಿತ್ರಗಳನ್ನು ಕಳಿಸಿದೆ

ಆನಂತರ ನೌಕೆ ಚಂದ್ರನ ಚಿತ್ರಗಳನ್ನು ತೆಗೆಯಲಿದೆ ಚಂದ್ರನ ದಕ್ಷಿಣ ಧುವದಲ್ಲಿ ಸುಗಮವಾಗಿ ಇಳಿದ ನಂತರ ಇದುವರೆವಿಗೆ ಅನ್ವೇಷಿಸಲಾಗದ ಆ ಪ್ರದೇಶದ ಚಿತ್ರಗಳನ್ನು ನೌಕೆ ಕಳುಹಿಸಿಕೊಡುವುದಕ್ಕೆ ವಿಶ್ವ ವಿಜ್ಞಾನ ಸಮುದಾಯ ಕುತೂಪಲದಿಂದ ಕಾಯುತ್ತಿದೆ

ದೇವೇಗೌಡ ಇಂದು ಪಕ್ಷದ ಹಿರಿಯ ಮುಖಂಡರ ಜೊತೆ ಸಭೆ ನಡೆಸಿದರು

ಕುಮಾರಸ್ವಾಮಿ ನಿನ್ನೆ ಕೆ

ವೇಟೆಯಲ್ಲಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ನ ಪಡೆದಿದೆ

ಉಪಚುನಾವಣೆಯ ಕಾರ್ಯತಂತ್ರ ಕುರಿತಂತೆ ಪಾಗೂ ಈ ಕ್ಷೇತ್ರಗಳಲ್ಲಿ ಪಕ್ಷ ಬಲವರ್ಧನೆ ಕುರಿತು ಓರಿಯ ನಾಯಕರ ತಂಡ ಕಾರ್ಯಕರ್ತರೊಂದಿಗೆ ಚರ್ಚೆಗಳನ್ನು ನಡೆಸಲಿದೆ ಎಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗುರುವಾರ ತಿಳಿಸಿದ್ದರು

ಕಳೆದ ರಾತ್ರಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ರಾಜ್ಯ ತುರ್ತು ಕಾರ್ಯಾಚಾರಣೆ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರವಾಪ ಪರಿಶ್ಠಿತಿಯನ್ನು ಪರಿಶೀಲಿಸಿದರು ದಕ್ಷಿಣ ಗುಜರಾತ್ ನಲ್ಲಿ ಹೆಜ್ಜಿನ ನದಿಗಳು ತುಂಬಿ ಪರಿಯುತ್ತಿದ್ದು ಎಚ್ವರಿಕೆಯಿಂದ ಇರುವಂತೆ ಜನರಿಗೆ ತಿಳಿಸಲಾಗಿದೆ ಏತನ್ಮಧ್ಯೆ ವಿಶ್ವಾಮಿತ್ರಿ ನದಿಯಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಡೋದರ ನಗರದಲ್ಲಿ ಪ್ರವಾಪ ಪರಿಸ್ಟಿತಿಯಲ್ಲಿ ಸುಧಾರಣೆಯಾಗಿದೆ ಮಹಾರಾಷ್ಟದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪಲವಾರು ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿರುವ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಮತ್ತು ರಾಯ್ ಗಢ್ ನಾಸಿಕ್ ಸಾಂಗ್ಲಿ ಸತಾರಾ ಧುಲೆ ಕೋಲ್ವಾಪೂರ್ ಥಾನೆ ಮತ್ತು ಪಾಲ್ ಗಢ್ ಜಿಲ್ಲೆಗಳಲ್ಲಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಥಾನೆ ಮತ್ತು ಪಾಲ್ ಗಢ್ ಜಿಲ್ಲೆಗಳ ಪಲವಾರು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಬಾಧಿತವಾಗಿದೆ ಭೂಕುಸಿತ ಮತ್ತು ಮರಗಳು ಧರೆಗುರುಳಿದ ಪ್ರಕರಣಗಳು ವರದಿಯಾಗಿದ್ದು ಗೋರೆಗಾಂವ್ ನಲ್ಲಿ ಭೂಕುಸಿತದಲ್ಲಿ ನಾಲ್ಕು ಮಂದಿ ಗಾಯಗೊಂಡಿರುವ ಬಗ್ಗೆ ವರದಿಯಾಗಿದೆ

ಅಮೆರಿಕಾ ಮೆಕ್ಲಿಕೋ ಗಡಿಯ ಕೆಲ ಮೈಲು ದೂರದಲ್ಲಿ ಕಳೆದ ರಾತ್ರಿ ಈ ನರಮೇಧ ನಡೆದಿದೆ ಮಳಿಗೆ ಎದುರು ಶರಣಾದ ಶಂಕಿತ ಪ್ವಾಟ್ರಿಕ್ ಕುಸಿಯಸ್ನನ್ನು ಮೊಲೀಸರು ವಶಕ್ಕೆ ಪಡೆದಿದ್ದಾರೆ